ಿ ಕೊಡಗು ನೆರೆಹಾವಳಿ ಪ್ರಕೃತಿ ವಿಕೋಪದಿಂದ ಸಂತ್ರಸ್ಥರಾದ ಪ್ರತಿ ಕುಟುಂಬಕ್ಕೆ ರಾಜ್ಯ ಸರ್ಕಾರದಿಂದ ಮನೆ ನಿರ್ಮಾಣ ವಸತಿ ಖಾತೆ ಸಚಿವ ಯು

ಿ ಗುಂಪು ಹಿಂಸೆ ಪ್ರಕರಣಗಳು ಕಾನೂನು ರಿತ್ಯಾ ಶಿಕ್ಷಾರ್ಹ ಅಪರಾಧ ಈ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವಂತೆ ಕೇಂದ್ರ ಸರ್ಕಾರದಿಂದ ರಾಜ್ಯಗಳಿಗೆ ಸೂಚನೆ ಿ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಮನದ ಮಾತು ಭಾಷಣ

ಮುಖ್ಯಮಂತ್ರಿ ಎಚ್ ಡಿ

ಈ ಕುರಿತು ಟ್ವಿಟ್ ಮಾಡಿರುವ ಅವರು ಕೊಟ್ಟ ಮಾತಿನಂತೆ ರೈತರ ಸಾಲವನ್ನು ಮನ್ನಾ ಮಾಡಿದ್ದರೆ ಈ ರೀತಿಯ ಆತ್ಮಹತ್ಯೆ ಫಟನೆಗಳು ಸಂಭವಿಸುತ್ತಿರಲಿಲ್ಲ ಎಂದು ಹೇಳಿದ್ದಾರೆ ಕೊಡಗು ಜಿಲ್ಲೆಯಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪದಿಂದ ಮನೆ ಕಳೆದುಕೊಂಡು ಸಂತ್ರಸ್ಥರಾದ ಪ್ರತಿ ಕುಟುಂಬಕ್ಕೆ ರಾಜ್ಯ ಸರ್ಕಾರವೇ ಮನೆ ನಿರ್ಮಿಸಿ ಕೊಡಲಿದೆ ಎಂದು ವಸತಿ ಖಾತೆ ಸಚಿವ ಯು

ಪ್ರಕೃತಿ ವಿಕೋಪದಿಂದ ತತ್ತರಿಸಿದ ಕೊಡಗು ಜಿಲ್ಲೆಯ ಜೋಡುಪಾಲ ಅರೆಕಲ್ಲು ಮೊಣ್ಣಂಗೇರಿ ಗ್ರಾಮಗಳಿಗೆ ಭೇಟಿ ನೀಡಿ ಸ್ಥಳೀಯ ನಿವಾಸಿಗಳು ಮತ್ತು ಪ್ರಕೃತಿ ವಿಕೋಪದಿಂದ ಸಂತ್ರಸ್ಥರಾದ ಕುಟುಂಬಗಳ ಅಹವಾಲು ಆಲಿಸಿದರು ಮನೆ ಕಳೆದುಕೊಂಡವರಿಗೆ ಮನೆ ನಿರ್ಮಿಸಿ ಕೊಡಬೇಕು ವಾಸದ ಮನೆಗಳಗೆ ಹಾನಿ ಸಂಭವಿಸಿದ್ದು ಅವುಗಳ ದುರ್ನಾಗೂ ಆರ್ಥಿಕ ಸಹಾಯ ಒದಗಿಸಬೇಕು

ಖಾದರ್ ಪ್ರಕೃತಿ ವಿಕೋಪಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಪ್ರತ್ಯೇಕ ಮಾನದಂಡಗಳವೆ ಕೊಡಗು ಜಿಲ್ಲೆಯಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪವನ್ನು ರಾಜ್ಯ ವಿಪತ್ತು ಎಂದು ಪರಿಗಣಿಸಿರುವ ಹಿನ್ನೆಲೆ ರಾಜ್ಯ ಸರಕಾರವೇ ಮಾನವೀಯತೆ ನೆಲೆಯಲ್ಲಿ ಸಂತ್ರಸ್ಥರಿಗೆ ನೆರವು ನೀಡಲಿದೆ ಸಂಪೂರ್ಣ ನಾಶ ಮತ್ತು ಬಹುತೇಕ ನಾಶವಾದ ಮನೆಗಳಗೂ ಒಂದೇ ನಿಯಮದ ಅಡಿಯಲ್ಲಿ ಪರಿಹಾರ ವಿತರಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಮಳೆ ಹಾನಿಯಿಂದ ಸಂತ್ರಸ್ಥರಾದವರಿಗೆ ಬದುಕು ಕಟ್ಟಿಕೊಳ್ಳಲು ಹಹತ ಹಂತವಾಗಿ ನೆರವು ನೀಡಲಾಗುವುದು ಎಂದು ತಿಳಿಸಿದರು ಪ್ರಾಂತೀಯ ರಾಜ್ಯಗಳಲ್ಲಿ ಸಮನ್ವಯತೆ ಹಾಗೂ ಹೊಸ ಸಿಸ್ಸಮ್ಗಳ ಕುರಿತು ಪರಸ್ಸರ ಮಾಹಿತಿ ವಿನಿನಯ ಮಾಡಿಕೊಳ್ಳುವ ಸಂಬಂಧ ದಕ್ಷಿಣ ಕಾಜ್ಯಗಳ ಡಿಜೆ ಐಜಿ ಸಭೆಗಳು ನಡೆಯುವ ಅಗತ್ತವಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಗೃಹ ಖಾತೆ ಸಚಿವ ಡಾಕ್ಷರ್ ಜಿ

ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಿನ್ನೆ ನಡೆದ ದಕ್ಷಿಣ ರಾಜ್ಯಗಳ ಡಿಜಿಪಿ ಹಾಗೂ ಐಜಿಗಳ ಪ್ರಾಂತೀಯ ಸಮನ್ವಯ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು ಅಪರಾಧ ಪ್ರಮಾಣ ಕಡಿಮೆ ಮಾಡಲು ಪರಸ್ವರ ಸಹಕಾರ ಅತ್ಯಾಧುನಿಕ ತಂತ್ರಜ್ಞಾನಗಳ ಮಾಹಿತಿ ಹಂಚಿಕೆ ಕಾನೂನು ಸುವ್ಯಮಸ್ಥೆ ಕಾಪಾಡುವಲ್ಲಿ ನೂತನ ಪ್ರಯೋಗಗಳ ಮಾಹಿತಿಯನ್ನು ಎಲ್ಲ ರಾಜ್ಯಗಳ ಡಿಜಿಗಳು ಒಂದೆಡೆ ಸಭೆ ನಡೆಸಿ ವಿನಿಮಯ ಮಾಡಿಕೊಳ್ಳುವುದರಿಂದ ಪೊಲೀಸ್ ಇಲಾಖೆ ಸಮರ್ಪಕವಾಗಿ ಕೆಲಸ ಮಾಡಲು ಸಾಧ್ಯವಾಗಲಿದೆ ಇದರ ಪ್ರಾರಂಭವನ್ನು ಕರ್ನಾಟಕ ಪೊಲೀಲ್ ಇಲಾಖೆ ಮಾಡಿರುವುದು ಸಂತಸ ತಂದಿದೆ ಎಂದು ಹೇಳಿದರು ಯಾವುದೇ ರೀತಿಯ ಗುಂಪು ಹಿಂಸೆ ಪ್ರಕರಣಗಳು ಕಾನೂನು ರಿತ್ವಾ ಶಿಕ್ಷಾರ್ಹ ಅಪರಾಧವಾಗಿದ್ದು ಈ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವಂತೆ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೆ ಸೂಚಿಸಿದೆ ಗುಂಪು ವಲಸೆ ಪ್ರಕರಣಗಳ ತಡೆ ಸಂಬಂಧ ಸುಪ್ರೀಂ ಕೋರ್ಟ್ನ ನಿರ್ದೇತನದ ಹಿನ್ನೆಲೆ ಕೇಂದ್ರ ಗೃಹ ಸಚಿವಾಲಯ ಅಂತಹ ಪ್ರಕರಣಗಳ ತಡೆಗೆ ಕ್ರಮ ಕೈಗೊಳ್ಳುವಂತೆ ರಾಜ್ಯಗಳಿಗೆ ತಿಳಿಸಿದೆ ಗುಂಪು ಹಿಂಸೆ ಪ್ರಕರಣಗಳು ಯಾವುದೇ ರೀತಿಯದ್ದಾಗಿರಲಿ ಅದರಲ್ಲಿ ಭಾಗಿಯಾದವರು ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಸಾರ್ವಜನಿಕರಿಗೆ ರೇಡಿಯೋ ದೂರದರ್ಶನ ಇನ್ನಿತರ ಮಾಧ್ಯಮ ವೇದಿಕೆಗಳು ಅಲ್ಲದೇ ಗೃಹ ಇಲಾಖೆಯ ಅಧಿಕೃತ ಜಾಲತಾಣಗಳಲ್ಲಿ ಪ್ರಚುರಪಡಿಸುವಂತೆ ಸುಪ್ರೀಂ ಕೋರ್ಟ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಆದೇಶಿಸಿದ್ದು ಆದರನ್ದಯ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಗುಂಪು ಹಿಂಸೆ ಪ್ರಕರಣಗಳಲ್ಲಿ ಭಾಗಿಯಾಗುವುದು ಶಿಕ್ಷಾರ್ಹ ಅಪರಾಧ ಎಂದು ರೇಡಿಯೋ ಮತ್ತು ಟವಿಗಳಲ್ಲಿ ಸೂಕ್ತ ಸಂದೇಶಗಳ ಮೂಲಕ ಪ್ರಸಾರ ಮಾಡುವಂತೆ ಸೂಚಿಸಿದೆ

ಈ ಕಾರ್ಯಕ್ರಮವು ಆಕಾಶವಾಣಿ ಹಾಗೂ ದೂರದರ್ಶನದ ಎಲ್ಲಾ ವಾಹಿನಿಗಳಲ್ಲಿ ಬಿತ್ತರಗೊಳ್ಳಲಿದೆ ಮನ್ ಕಿ ಬಾತ್ನ ಹಿಂದಿ ಅವತರಣಿಕೆ ನಂತರ ಕನ್ನಡ ಅವತರಣಿಕೆ ಬಿತ್ತರಗೊಳ್ಳಲಿದೆ

ಸರ್ಜಿಕಲ್ ಸ್ಟೈಕ್ ಭಾರತೀಯ ಸೇನಾ ಯೋಧರ ಆತಸ್ಟೈರ್ಯ ಹೆಚ್ಚಿಸಿದರೆ ಪಾಕಿಸ್ತಾನ ಸೇರಿದಂತೆ ವಿರೋಧಿ ರಾಷ್ಟಗಳಿಗೆ ಎಚ್ವರಿಕೆ ನೀಡಿದೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಗಣೇಶ್ ಕಾರ್ಣಿಕ್ ಹೇಳಿದ್ದಾರೆ ಮಂಗಳೂರು ನಗರದ ಕದ್ರಿಯ ಹುತಾತ್ಮ ಯೋಧರ ಸ್ಮರಕದಲ್ಲಿ ನಿನ್ನೆ ಸರ್ಜಿಕಲ್ ಸ್ಟೈಕ್ ಶೌರ್ಯ ದಿನಾಚರಣೆ ಪ್ರಯುಕ್ತ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ದೇಶದ ಜನರು ಸರ್ಜಿಕಲ್ ಸ್ಟೈಕ್ನ್ನು ಸಂಭ್ರಮಿಸಿದ್ದಾರೆ

ಇಕ್ರೇಲ್ ಅಮೇರಿಕ ನಡೆಸುತ್ತಿದ್ದ ಇಂತಹ ದಾಳಿಯನ್ನು ಭಾರತೀಯ ಸೈನ್ಯವೂ ಯಶಸ್ವಿಯಾಗಿ ನಡೆಸಿದೆ ಇದು ನಮ್ಮ ಸೈನ್ಯ ಮತ್ತು ಭಾರತೀಯರಿಗೆ ಹೆಮ್ಮೆಯ ವಿಷಯ ಎಂದರು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲ್ಲೂಕಿನಲ್ಲಿ ಕಬಿನಿ ಜಲಾಶಯದಿಂದ ಹೊರಬರುತ್ತಿರುವ ನೀರಿನಿಂದಾಗಿ ತಾಲ್ಲೂಕಿನ ಮಧುವನಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ಜಮೀನುಗಳು ಜಲಾವೃತಗೊಂಡಿವೆ ಜಲಾಶಯದಿಂದ ಹೊರಹೊಮ್ಮಿದ ನೀರು ತಾಲ್ಲೂಕಿನ ಮಧುವನಹಳ್ಳಿ ಸಿದ್ದಯ್ಯನಪುರ ಗ್ರಾಮದ ಸುತ್ತಮುತ್ತಲು ಇರುವ ಗುಂಡಾಲ್ ಚಾನೆಲ್ಗಳಲ್ಲಿ ತುಂಬಿ ಹರಿದ ಪರಿಣಾಮ ನೀರು ಜಮೀನುಗಳಿಗೆ ನುಗ್ಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ನಷ್ಟವಾಗಿದೆ ಎಂದು ನಮ್ಮ ಬಾತ್ಟಿದಾರರ ವರದಿ ತಿಳಿಸಿದೆ ಪ್ರೌಢಶಾಲಾ ಶಿಕ್ಷಕರು ಎದುರಿಸುತ್ತಿರುವ ಹಲವಾರು ಸಮಸ್ಥೆಗಳನ್ನು ಬಗೆಹರಿಸುವಂತೆ ಒತ್ತಾಯಿಸಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಅವರಿಗೆ ಚಾಮರಾಜನಗರ ಜಿಲ್ಲಾ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಬಿ

ಕಾವೇರಿ ಅವರ ಮೂಲಕ ನಿನ್ನೆ ಮನವಿ ಸಲ್ಲಿಸಲಾಯಿತು ಮಂಡ್ಯ ಜಿಲ್ಲೆಯ ಸಕ್ಕರ ಕಾರ್ಖಾನೆಗಳಿಗೆ ರೈತರು ಕಬ್ಬು ಸರಬರಾಜು ಮಾಡಿರುವ ಬಾಕಿ ಹಣವನ್ನು ಶೀಘ ಪಾವತಿಸಲು ಸಂಬಂಧಪಟ್ಟ ಸಕ್ಕರೆ ಕಾರ್ಖಾನೆಗಳು ಕ್ರಮವಹಿಸಬೇಕು ಎಂದು ಮಂಡ್ಕ ಜಿಲ್ಲಾ ಉಸ್ತುವಾರಿ ಸಚಿವ ಸಿ

ಈ ಸಂಬಂಧ ಸಕ್ಕರೆ ಕಾರ್ಖಾನೆಗಳು ಶೀಪ್ರ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು

ಕೊಡಗು ನೆರೆಹಾವಳ ಪ್ರಕೃತಿ ವಿಕೋಪದಿಂದ ಸಂತ್ರಸ್ಥರಾದ ಪ್ರತಿ ಕುಟುಂಬಕ್ಕೆ ರಾಜ್ಯ ಸರ್ಕಾರದಿಂದ ಮನೆ ನಿರ್ಮಾಣ ವಸತಿ ಖಾತೆ ಸಚಿವ ಯು

ಿ ಗುಂಪು ಹಿಂಸೆ ಪ್ರಕರಣಗಳು ಕಾನೂನು ರಿತ್ವಾ ಶಿಕ್ಷಾರ್ಹ ಅಪರಾಧ ಈ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವಂತೆ ಕೇಂದ್ರ ಸರ್ಕಾರದಿಂದ ರಾಜ್ಯಗಳಿಗೆ ಸೂಚನೆ ಿ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಮನದ ಮಾತು ಭಾಷಣ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು